ಜಾರ್ಖಂಡ್ ನ ರಾಂಚಿಯಲ್ಲಿ ವಿಶ್ವದ ಅತಿದೊಡ್ಡ ಆರೋಗ್ಯ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ನಂತರ ಶ್ರಧಾನ ಮಂತ್ರಿ ನಿನ್ನೆ ಸಿಕ್ಕಿಂ ರಾಜಧಾನಿ ಗ್ಯಾಂಗ್ಟಕ್ಗೆ ಆಗಮಿಸಿದ್ದಾರೆ ವಿಮಾನ ನಿಲ್ದಾಣದ ಕುರಿತು ಟ್ವೀಟ್ ಮಾಡಿರುವ ಶ್ರಧಾನಿ ಪಾಕಿಯಾಂಗ್ ವಿಮಾನ ನಿಲ್ದಾಣದ ಸಂಪರ್ಕವನ್ನು ಇನ್ನಷ್ಟು ವಿಸ್ತರಿಸಲಾಗುವುದು ಮತ್ತು ಸಿಕ್ಕಿಂ ಜನತೆ ಇದರ ಲಾಭ ಪಡೆದುಕೊಳ್ಳಬೇಕು ಎಂದು ಹೇಳಿದ್ದಾರೆ

ಈ ಬಗ್ಗೆ ಹೇಳಿಕೆ ನೀಡಿರುವ ಪಾಕ್ಯಾಂಗ್ ವಿಮಾನ ನಿಲ್ದಾಣದ ನಿರ್ದೇಶಕ ಆರ್ ಮಂಜುನಾಥ್ ಪ್ರಾಥಮಿಕವಾಗಿ ದೇಶೀಯ ವಿಮಾನಗಳಗೆ ಅವಕಾಶ ಕಲ್ಪಿಸಲಾಗಿದೆ ಆದರೆ ಕ್ರಮೇಣ ಭೂತಾನ್ ಪಾರೊ ನೇಪಾಳದ ಕಕ್ಕಂಡು ಮತ್ತು ಬಾಂಗ್ಲಾದೇಶದ ಢಾಕಾಗೆ ಸಿಕ್ಕಿಂನಿಂದ ಅಂತಾರಾಷ್ಟೀಯ ವಿಮಾನ ಸಂಪರ್ಕ ಕಲ್ಪಿಸಲಾಗುವುದು ಎಂದು ತಿಳಿಸಿದ್ದಾರೆ

ಪೃಥ್ಣಿ ರಕ್ಷಣಾ ವಾಹಕ ಪ್ರತಿಬಂಧಕ ಹಾಗೂ ಕ್ಷಿಪಣಿ ಎರಡೂ ಯಶಸ್ವಿಯಾಗಿ ಒಗ್ಗೂಡಿವೆ ಎಂದು ಡಿಆರ್ಡಿಟ ಮೂಲಗಳು ತಿಳಿಸಿವೆ ಸ್ವಯಂಚಾಲಿತ ಕಾರ್್ಯಾಚರಣೆಯಲ್ಲಿ ಈ ವ್ಯವಸ್ಥೆಯಿಂದ ಶತ್ರುಗಳ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನು ರ್ಯಾಡಾರ್ ಮೂಲದ ಪತ್ತೆ ಹಚ್ಚುವುದು ಹಾಗೂ ಜಾಡನ್ನು ಪತ್ತೆಹಚ್ಚುವುದು ಸಾಧ್ಯವಾಗಿದೆ ಎಂದು ಮೂಲಗಳು ತಿಳಿಸಿವೆ ಭೂತಾನ್ ತನ್ನ ಸ್ವಂತ ಕುಟುಂಬದ ಭಾಗವೆಂದು ಭಾರತ ಪರಿಗಣಿಸುತ್ತದೆ ಎಂದು ಉಪರಾಷ್ಟಪತಿ ಎಂ ವೆಂಕಯ್ಯ ನಾಯ್ಡು ಹೇಳಿದ್ದಾರೆ ನವದೆಹಲಿಯಲ್ಲಿ ನಿನ್ನೆ ಭೂತಾನ್ ನ ರಾಣಿ ಸಾಂಗಾಯ್ ಚೂಡೆನ್ ಅವರೊಂದಿಗೆ ಭಾರತ ಮತ್ತು ಭೂತಾನ್ ನಡುವಿನ ದಿಪಚಾರಿಕ ದ್ವಿಪಕ್ಷೀಯ ಸಂಬಂಧ ವಿಸ್ತರಣೆಯ ಸುವರ್ಣ ಮಹೋತ್ಸವದ ಸಮಾರಂಭದಲ್ಲಿ ಪಾಲ್ಗೊಂಡ ಸಂದರ್ಭ ಈ ಹೇಳಿಕೆ ನೀಡಿದ್ದಾರೆ ಮಾಜಿ ಕೇಂದ್ರ ಸಚಿವ ಮತ್ತು ಕಾಂಗ್ರೆಸ್ ನಾಯಕ ಶಾಂತಾರಾಮ್ ಪೊಟ್ವಕೆ ನಾಗ್ದರದ ಆಸ್ಪತ್ರೆಯಲ್ಲಿ ನಿನ್ನೆ ನಿಧನರಾದರು

ಅವರ ಅಂತ್ಯ ಸಂಸ್ಕಾರ ಇಂದು ಚಂದ್ರಪುರದಲ್ಲಿ ನೆರವೇರಲಿದೆ

ಮಹಾರಾಷ್ಟದ ಚಂದ್ರಪುರದಿಂದ ನಾಲ್ಕು ಬಾರಿ ಸಂಸದರಾಗಿ ಆಯ್ಕೆಯಾಗಿದ್ದ ಮೊಟ್ಟುಕೆ ಅವರು ನರಸಿಂಹ ರಾವ್ ನೇತೃತ್ವದ ಸರ್ಕಾರದಲ್ಲಿ ಕೇಂದ್ರ ಹಣಕಾಸು ಸಚಿವರಾಗಿದ್ದರು ಮಹಾರಾಷ್ಟ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವಿಸ್ ಪೊಟ್ನುಕೆ ಅವರ ನಿಧನಕ್ಕೆ ಸಂತಾಪ ವ್ಯಕ್ತಪಡಿಸಿದ್ದು

ಮುಖ್ಯಮಂತ್ರಿ ಜೈರಾಮ್ ಠಾಕೂರ್ ಡೋಬಿಯಲ್ಲಿ ಸಿಲುಕಿರುವ ಜನರನ್ನು ಸುರಕ್ಷಿತವಾಗಿ ರಕ್ಷಿಸುವಂತೆ ಕೋರಿದ ಹಿನ್ನೆಲೆಯಲ್ಲಿ ಹೆಲಿಕಾಪ್ಟರ್ ಮೂಲಕ ಎಲ್ಲರನ್ನು ಸುರಕ್ಷಿತವಾಗಿ ರಕ್ಷಿಸಲಾಗಿದೆ ಎಂದು ಅಧಿಕೃತ ವಕ್ತಾರರು ತಿಳಿಸಿದ್ದಾರೆ ರಾಜ್ಯದಲ್ಲಿ ಕಳೆದ ನಾಲ್ಕೈದು ದಿನಗಳಿಂದ ಸುರಿಯುತ್ತಿರುವ ಧಾರಕಾರ ಮಳೆಯಿಂದಾಗಿ ಪ್ರವಾಪ ಪರಿಸ್ಹಿತಿ ಉಂಟಾಗಿದ್ದುಮುಖ್ಚಮಂತ್ರಿ ಪರಿಸ್ಥಿತಿ ಅವಲೋಕನ ಕುರಿತು ನಿರಂತರ ಸಭೆ ನಡೆಸುತ್ತಿದ್ದಾರೆ ಕುಲು ಚಾಂಬಾ ಕಿನ್ನೌರ್ ಮತ್ತು ಲಾಹೌಲ್ ಹಾಗೂ ಸ್ವಿಟಿ ಜಿಲ್ಲೆಗಳಲ್ಲಿ ಪ್ರವಾಹ ಪರಿಸ್ವಿತಿ ತಲೆದೋರಿದೆ ಇರಾನ್ ಸುತ್ತಲಿನ ರಾಷ್ಟಗಳ ಮೇಲೆ ತನ್ನ ಅಧಿಪತ್ತ ಸಾಧಿಸುವ ಪ್ರಯತ್ನಕ್ಷೆ ಅಮೆರಿಕಾ ಕಡಿವಾಣ ಹಾಕಿದೆ ಎಂದು ಅಮೆರಿಕಾದ ರಾಷ್ಟೀಯ ಭದ್ರತಾ ಸಲಹೆಗಾರ ಜಾನ್ ಬೋಲ್ವನ್ ಹೇಳದ್ದಾರೆ ನೂತನ ನಿರ್ಬಂಧಗಳಿಂದ ತೆಹರಾನ್ನ ಆರ್ಥಿಕ ಹಾಗೂ ರಾಜಕೀಯದ ಮೇಲೆ ಗಮನಾರ್ಹ ಪರಿಣಾಮ ಬೀರಲಿದೆ ಎಂದು ಜಾನ್ ಎಚ್ಲರಿಸಿದ್ದಾರೆ

ದೇಶದ ಕಟ್ಟಕಡೆಯ ವ್ಯಕ್ತಿಗೆ ಉತ್ತಮ ಗುಣಮಟ್ಟದ ಆರೋಗ್ಯ ಸೇವೆಯನ್ನು ಕಲ್ಪಿಸುವುದು ಕೇಂದ್ರ ಸರ್ಕಾರದ ಮಹಾತ್ವಾಕಾಂಕ್ಷಿ ಯೋಜನೆಯಾಗಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರಮೋದಿ ಪ್ರತಿಪಾದಿಸಿದ್ದಾರೆ

ಪಾಕಿಸ್ತಾನ ವಿರುದ್ದ ಭಾರತಕ್ಕೆ ಒಲಿದ ಅತಿದೊಡ್ಡ ಜಯ ಸಹ ಇದಾಗಿದೆ

ಸೂಪರ್ ಫೋರ್ ಪಂತದ ಸತತ ಎರಡು ಪಂದ್ಯಗಳಲ್ಲಿ ಜಯ ಗಳಿಸಿರುವ ಭಾರತ ಆರು ದೇಶಗಳನ್ನೊಳಗೊಂಡ ಟೂರ್ನಿಯಲ್ಲಿ ಫೈನಲ್ ಪ್ರವೇಶವನ್ನು ಖಚಿತಪಡಿಸಿಕೊಂಡಿದೆ ಸೂಪರ್ ಪೋರ್ ಹಂತದ ಮೂರನೇ ಹಾಗೂ ಅಂತಿಮ ಹಣಾಹಣಿಯಲ್ಲಿ ಭಾರತ ನಾಳೆ ಅಫ್ವಾನಿಸ್ತಾನ ತಂಡವನ್ನು ಎದುರಿಸಲಿದೆ

ಬಾಂಗ್ಲಾದೇಶ ಫೈನಲ್ಗೆ ಅರ್ಹತೆ ಹೊಂದಬೇಕಾದರೆ ಬುಧವಾರ ನಡೆಯಲಿರುವ ಪಂದ್ಯದಲ್ಲಿ ಪಾಕಿಸ್ತಾನ ತಂಡವನ್ನು ಸೋಲಿಸಬೇಕಾದ ಅಗತ್ನವಿದೆ

ನಿನ್ನೆ ನಡೆದ ಫೈನಲ್ ಹಣಾಹಣಿಯಲ್ಲಿ ದೀಪಕ್ ಟರ್ಕಿಯ ಆರಿಫ್ ಒಜೆನ್ ವಿರುದ್ದ ಸೋಲುನುಭವಿಸಿದ್ದಾರೆ ನಾಲ್ಲು ಬೆಳ್ಳ ಮತ್ತು ಮೂರು ಕಂಚು ಸೇರಿ ಒಟ್ಟು ಏಳು ಪದಕಗಳೊಂದಿಗೆ ಭಾರತ ಚಾಂಪಿಯನ್ ಷಿಪ್ ನಲ್ಲಿ ಹೋರಾಟ ಕೊನೆಗೊಳಿಸಿದೆ ಗ್ರೀಕೋ ರೋಮನ್ ಕುಸ್ತಿಪಟುಗಳು ಮೂರು ಪದಕ ಗೆದ್ದರೆ ಮಹಿಳಾ ವಿಭಾಗದಲ್ಲಿ ಎರಡು ಕಂಚಿನ ಪದಕ ಬಂದಿವೆ